ಎಸ್ ಯಡಿಯೂರಪ್ಪ ಭರವಸೆ

ವಾರ್ತೆಗಳ ವಿವರ

ಅವುಗಳಲ್ಲಿ ಸಮಾಜಕ್ಕೆ ಪ್ರೇರಣೆ ನೀಡುವಂತಹ ಕೆಲವು ಮಾತುಗಳು ಜನರ ಅಸಾಧಾರಣ ಪ್ರಯತ್ನಗಳು ಇವುಗಳ ಬಗ್ಗೆ ತಮಗೆ ಚರ್ಚೆ ಮಾಡುವ ಅವಕಾಶ ಸಿಗುತ್ತದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಶಾಂತಿಯುತ ಮಾರ್ಗದ ಮೂಲಕ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಈ ದೇಶ ಹಾಗೂ ನಮ್ಮ ಸಾಮರ್ಥ್ಯದ ಬಗ್ಗೆ ಭರವಸೆ ಇಡಿ

ಇದು ಜ್ವಾನ ವಿಜ್ವಾನ ಹಾಗೂ ಪ್ರಜಾಪ್ರಭುತ್ವದ ಯುಗವಾಗಿದೆ ಹಿಂಸೆಯಿಂದ ಜೀವನಕ್ಕೆ ಒಳ್ಳೆಯದಾಗಿರುವ ಸ್ಥಳವಿಲ್ಲ ಶಾಂತಿ ಹಾಗೂ ಸಾಮರಸ್ಥದಿಂದ ಜೀವನದಲ್ಲಿ ಸಮಸ್ಥೆ ಸೃಷ್ಟಿಯಾಗಿರುವ ಪ್ರದೇಶವಿರುವುದೂ ಅಸಾಧ್ಯ ಯಾವುದೇ ಸಮಸ್ಥೆಗೆ ಹಿಂಸೆ ಸಮಾಧಾನ ನೀಡದು ಇನ್ನೊಂದು ಸಮಸ್ಕೆಯನ್ನು ಹುಟ್ಟಹಾಕುವುದರಿಂದ ಜಗತ್ತಿನಲ್ಲಿ ಯಾವುದೇ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಬದಲಿಗೆ ಹೆಚ್ಚು ಹೆಚ್ಚು ಸಮಾಧಾನದಿಂದಲೇ ಪರಿಹಾರ ಕಂಡುಕೊಳ್ಳಬಹುದು ಬನ್ನಿ ನಾವೆಲ್ಲ ಸೇರಿ ಎಲ್ಲ ಸವಾಲುಗಳಿಗೆ ಶಾಂತಿಯ ಮೂಲ ಆಧಾರದಿಂದಲೇ ಉತ್ತರ ಲಭಿಸುವ ಭಾರತವನ್ನು ನಿರ್ಮಿಸೋಣ ಎಂದು ಪ್ರಧಾನಿ ಮೋದಿ ಕರೆ ನೀಡಿದರು

ಆ ಮಹಿಳೆ ಕರ್ನಾಟಕದ ಸಾಲುಮರದ ತಿಮ್ನಕ್ಷ ಕರ್ನಾಟಕದಲ್ಲಿ ಅವರು ವ್ಯಕ್ಷಗಳ ತಾಯಿ ಎಂದೇ ಖ್ಯಾತರಾಗಿದ್ದಾರೆ ಅತ್ಯಂತ ಸಾಧಾರಣ ಹಿನ್ನೆಲೆಯಿಂದ ಬಂದ ತಿಮ್ನಕ್ಷ ದೇಶಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆಯನ್ನು ಅಂದು ಎಲ್ಲರೂ ಅರಿತು ಅರ್ಥೈಸಿಕೊಂಡು ಸನ್ಮಾನಿಸಿದ್ದರು ಅಂದು ಅವರಿಗೆ ಪದ್ದಶ್ರೀ ಪುರಸ್ಕಾರ ನೀಡಲಾಗಿತ್ತು ಎಂದು ರಾಜ್ಯದ ಸಾಲು ಮರದ ತಿಮಕ್ಷ ಅವರ ಸೇವೆಯನ್ನು ಪ್ರಧಾನಿ ಮೋದಿ ನೆನಪಿಸಿಕೊಂಡರು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಾರ್ಚ್ ಐದರಂದು ಮಂಡಿಸಲಿರುವ ಬಜೆಟ್ನಲ್ಲಿ ಕೈಷಿ ಕ್ಷೇತ್ರಕ್ಷೆ ಹಣಕಾಸಿನ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುವುದು ಕೃಷಿ ಕ್ಷೇತ್ರಕ್ಷೆ ವಿಶೇಷ ಯೋಜನಗಳನ್ನು ಫೋಷಿಸಲಾಗುವುದು ಎಂದು ಹೇಳಿದರು

ದಿಲ್ಲಿಯ ರಾಜ್ಪಥ್ನಲ್ಲಿ ನಡೆದಗಣರಾಜ್ಯೋತ್ಸವದ ಪ್ರಧಾನ ಸಮಾರಂಭದಲ್ಲಿ ಚ್ರೆಜಲ್ ಅಧ್ಯಕ್ಷ ಚೈರ್ ಮೆಸ್ಸಿಯಾಸ್ ಬೊಲ್ಲೊನಾರೊ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ದೇಶದ ರಕ್ಷಣಾ ಪಡೆಗಳ ವಿವಿಧ ವಿಭಾಗಗಳು ಪರೇಡ್ನಲ್ಲಿ ಪಾಲ್ಗೊಂಡು ಮೆರುಗು ನೀಡಿದವು ವಿವಿಧತೆಯಲ್ಲಿ ಏಕತೆ ಸಂದೇಶ ಹೊತ್ತ ವಿವಿಧ ರಾಜ್ಗಳ ಸ್ತಬ್ನ ಚಿತ್ರಗಳು ವೀಕ್ಷಕರ ಮನಸೂರೆಗೊಂಡವು ಕರ್ನಾಟಕ ಸರ್ಕಾರದ ಸ್ತಬ್ದ ಚಿತ್ರ ಅನುಭವ ಮಂಟಪ ಆಕರ್ಷಣೀಯವಾಗಿತ್ತು

ರಾಜ್ಯದ ಎಲ್ಲಾ ಜೆಲ್ಲೆಗಳಲ್ಲಿಯೂ ಗಣರಾಜ್ಯೋತ್ಸವವನ್ನು ಆಚರಿಸಿದ ವರದಿಗಳು ಬಂದಿವೆ ಸಾರಿಗೆ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿರುವುದಕ್ಕೆ ವಿಧಿಸುವ ದಂಡದ ಶ್ರಮಾಣ ಹೆಚ್ಚಳ ಬಗ್ಗೆ ಬರುವ ಅಧಿವೇಶನದಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲಾಗುವುದು ಎಂದು ಸಾರಿಗೆ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ನಿನ್ನೆ ಗಣರಾಜ್ಯೋತ್ಸವ ಕಾರ್ಯತ್ರಮದ ನಂತರ ಸುದ್ದಿ ಗೋಷ್ಠಿಯಲ್ಲಿ ಮಾತನಾಡಿ ಒಂದು ದೇಶ ಒಂದು ತೆರಿಗೆ ಎಂಬ ನಿಟ್ಟನಲ್ಲಿ ಸಾರಿಗೆ ಇಲಾಖೆಯಲ್ಲಿ ನಿಯಮಗಳ ಉಲ್ಲಂಘನೆ ಮೂಲಕ ಹೆಚ್ಚುಕ್ತಿರುವ ಅಪಘಾತಗಳ ಪ್ರಮಾಣ ಕಡಿಮೆ ಮಾಡುವ ಉದ್ದೇಶದಿಂದ ದಂಡದ ಪ್ರಮಾಣವನ್ನು ಹೆಚ್ಚಸಲು ನಿರ್ಧರಿಸಿದ್ದು ಅದಕ್ಕಾಗಿ ಕಾಯ್ದೆ ತಿದ್ದುಪಡಿಗೆ ಚಿಂತನೆ ನಡೆದಿದೆ ಬರುವ ಅಧಿವೇಶನದಲ್ಲಿ ಇದಕ್ಕೆ ಅನುಮೋದನೆ ಪಡೆಯಲಾಗುವುದು ಎಂದರು ರಾಜ್ಯದಲ್ಲಿನ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವ ಬಗ್ಗೆ ಅಧ್ಯಯನ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವ ಸವದಿ ಹೇಳಿದರು ಗಡಿ ವಿವಾದ ಮುಗಿದ ಅಧ್ಯಾಯವಾಗಿದ್ದು ಬೆಳಗಾವಿಯಲ್ಲಿಕನ್ನಡ ಹಾಗೂ ಮರಾಠಿ ಭಾಷಿಕರು ಸೌಹಾರ್ದಯುತ ಜೀವನ ನಡೆಸುತ್ತಿದ್ದಾರೆ ರಾಜಕೀಯ ಹಿತಾಸಕ್ತಿಗಾಗಿ ಶಿವಸೇನೆ ಎಂಇಎಸ್ ಪಕ್ಷದವರು ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದಾರೆ ಎಂದು ಕೈಗಾರಿಕಾ ಖಾತೆ ಸಚಿವ ಜಗದೀಶ್ ಶೆಟ್ಟರ್ ಹೇಳದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಗಣರಾಜ್ಯೋತ್ತವ ಧ್ವಜಾರೋಹಣದ ನಂತರ ಸುದ್ನಿಗೋಷ್ನಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಗಡಿ ವಿಚಾರದಲ್ಲಿ ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೂ ಸರ್ಕಾರ ಸಿದ್ದವಿದೆ ಈ ಭಾಗದ ಜನರ ಹಿತಾಸ್ತಿ ಕಾಪಾಡುವುದಕ್ಕೆ ಮೊದಲ ಆದ್ಯತೆ ನೀಡಲಾಗುವುದು

ಗಣರಾಜ್ವೋತ್ತವ ಧ್ವಜಾರೋಹಣದ ನಂತರ ಗದಗದಲ್ಲಿ ನಿನ್ನೆ ಸುದ್ದಿ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೀರಾವರಿ ಯೋಜನೆ ಅನುಷ್ಠಾನ ಮತ್ತು ನೀರಾವರಿ ಕಾಲುವೆಗಳ ನವೀಕರಣಕ್ಕೆ ರಾಜ್ಯ ಸರಕಾರ ಪ್ರಥಮ ಆದ್ಯತೆ ನೀಡಿದೆ

ಎಸ್ ಯಡಿಯೂರಪ್ಪ ಚಾಲನೆ ನೀಡಲಿದ್ದಾರೆ ಎಂದು ಪಶು ಸಂಗೋಪನೆ ಹಾಗೂ ಬೀದರ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ನಾಣ್ ಅವರು ತಿಳಿಸಿದ್ದಾರೆ

ಎಸ್ ಎಲ್ ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುವುದನ್ನು ತಡೆಗಟ್ಟಲು ಕಟ್ಟುನಿಟ್ಟನ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಪರೀಕ್ಷೆಯ ಅಕ್ರಮಗಳನ್ನು ತಡೆಗಟ್ಟಲು ಪ್ರತಿ ಕೊಠಡಿಗೂ ಸಿಸಿ ಕ್ಯಾಮರಾ ಅಳವಡಿಸಲು ಚಿಂತನೆ ನಡೆಸಲಾಗಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಖಾತೆ ಸಚಿವ ಸುರೇಶ್ಕುಮಾರ್ ತಿಳಿಸಿದ್ದಾರೆ